ಸುಧಾಕರ್

ಲಂಡನ್ನಲ್ಲಿ ಎಟಿಪಿ ಫೈನಲ್ಸ್ ಟೆನಿಸ್ ಟೂರ್ನಿ ಡಾಮಿನಿಕ್ ಥೀಮ್ ಮತ್ತು ಡ್ಲಾನಿಯಲ್ ಮೆಡ್ಡೆಡೇವ್ ಇಂದು ಪ್ರಶಸ್ತಿಗಾಗಿ ಸೆಣಸು

ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರು ಈ ಕಾರ್ಯಕ್ರಮ ನೆರವೇರಿಸಲಿದ್ದಾರೆ

ಈ ಎಲ್ಲಾ ಜಿಲ್ಲೆಗಳಲ್ಲೂ ಗ್ರಾಮೀಣ ನೀರು ಮತ್ತು ನೈರ್ಮಲ್ಯ ಸಮಿತಿಗಳನ್ನು ರಚಿಸಲಾಗಿದ್ದು ಇವು ಕಾರ್ಯಾಚರಣೆ ಮತ್ತು ನಿರ್ವಹಣೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಿವೆ ಈ ಕಾರ್ಯಕ್ರಮದ ಸಂದರ್ಭದಲ್ಲಿಯೇ ಪ್ರಧಾನಮಂತ್ರಿ ಅವರು ಗ್ರಾಮೀಣ ನೀರು ಮತ್ತು ನೈರ್ಮಲ್ಯ ಸಮಿತಿ ಮತ್ತು ಪಾಣಿ ಸಮಿತಿ ಸದಸ್ನರ ಜೊತೆಗೆ ಸಂವಾದ ಕೂಡ ನಡೆಸುವರು ಉತ್ತರಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸಹ ಉಪ್ಲಿತರಿರುವರು

ಅನೇಕ ರಾಜ್ಗಗಳಲ್ಲಿ ನಡೆದ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷವು ವಂಶ ಪಾರಂಪರ್ ರಾಜಕೀಯವನ್ನು ಬೇರು ಸಮೇತ ತೆಗೆದು ಹಾಕಿದ್ದು ತಮಿಳುನಾಡಿನಲ್ಲಿಯೂ ಸಹ ಇದು ಪುನರಾವರ್ತನೆಗೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು

ತಮಿಳುನಾಡಿನ ಮುಖ್ಯಮಂತ್ರಿ ಹಾಗೂ ಎಐಎಡಿಎಂಕೆ ಸಮಸ್ವಯಕಾರ ಇ ಪಳನಿಸ್ವಾಮಿ ಹಾಗೂ ಉಪಮುಖ್ಯಮಂತ್ರಿ ಓ ಪನ್ನೀರ್ ಸೆಲ್ವಂ ಸಹ ಮುಂಬರುವ ರಾಜ್ಯ ವಿಧಾನಸಭೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿರುವುದನ್ನು ಘೋಷಿಸಿದರು

ಡಿ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

ಮಕನೀರು ಕೋಯ್ತು ವ್ವವಸ್ಥೆ ಮತ್ತು ಚಾವಣೆ ಮೇಲೆ ಸೋಲಾರ್ ಪ್ಲಾಂಟ್ ಸೇರಿದಂತೆ ಅನೇಕ ರೀತಿಯ ಅತ್ಪಾಧುನಿಕ ಮೂಲ ಸೌಕರ್ಯಗಳನ್ನು ಈ ಫ್ಲ್ಯಾಟ್ಗಳಿಗೆ ಒದಗಿಸಲಾಗಿದೆ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

ದೇಶ ರಕ್ಷಣೆಗಾಗಿ ತ್ವಾಗ ಬಲಿದಾನ ಮಾಡಿದ ಕೆಡೆಟ್ಗಳಿಗೆ ದೆಹಲಿಯ ರಾಷ್ಟೀಯ ಯುದ್ದ ಸ್ನಾರಕದಲ್ಲಿ ಗೌರವ ನಮನ ಸಲ್ಲಿಸಲಾಯಿತು ರಕ್ಷಣಾ ಇಲಾಖೆ ಕಾರ್ಯದರ್ಶಿ ಡಾ ಅಜಯ್ ಕುಮಾರ್ ಮತ್ತು ಎನ್ಸಿಸಿ ಮಹಾನಿರ್ದೇಶಕ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಜೋಪ್ರಾ ಹುತಾತ್ನ ಕೆಡೆಟ್ಗಳಿಗೆ ಪುಷ್ಪನಮನ ಸಲ್ಲಿಸಿದರು

ಸುಧಾಕರ್ ತಿಳಿಸಿದ್ದಾರೆ ರಾಜ್ಞದಲ್ಲಿ ನಿರಂತರವಾಗಿ ಕೊರೊನಾ ಸೋಂಕಿತರ ಪರೀಕ್ಷಾ ಸಾಮರ್ಥ್ಯದಲ್ಲಿ ಹೆಚ್ಚಳ ಮಾಡಲಾಗಿದ್ಲು ಎಲ್ಲೆಡೆ ಪ್ರಯೋಗಾಲಯಗಳನ್ನು ತೆರೆಯಲಾಗಿದೆ ಈಗಾಗಲೇ ಒಂದು ಕೋಟಿ ಕೋವಿಡ್ ಪರೀಕ್ಷೆಗಳನ್ನು ನಡೆಸಲಾಗಿದ್ದು ಇನ್ನು ಹೆಚ್ಚು ಹೆಚ್ಚು ಪರೀಕ್ಷೆ ನಡೆಸಲಾಗುತ್ತದೆ ಇದಕ್ಕೆ ಕಾರಣರಾದ ಎಲ್ಲಾ ಲ್ಲಾಬ್ ಟೆಕ್ನೀಸೀಯನ್ಗಳು ಹಾಗೂ ಆರೋಗ್ಲ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಡಾ

ಸುಧಾಕರ್ ಟ್ನೀಟ್ನಲ್ಲಿ ತಿಳಿಸಿದ್ದಾರೆ ಅಲ್ಲದೇ ಬೆಂಗಳೂರಿನ ಬೌರಿಂಗ್ ಮತ್ತು ಲೇಡಿ ಕರ್ಜನ್ ಆಸ್ಪತ್ರೆಯ ಆವರಣದಲ್ಲಿ ನೂತನವಾಗಿ ಆರಂಭಿಸಲಾಗಿರುವ ಸರ್ಕಾರಿ ವೈದ್ವಕೀಯ ಕಾಲೇಜಿನ ಹೆಸರನ್ನು ಶ್ರೀ ಅಟಲ್ ಬಿಹಾರಿ ವಾಜಹೇಯಿ ಮೆಡಿಕಲ್ ಕಾಲೇಜ್ ಮತ್ತು ಸಂಶೋಧನಾ ಸಂಶ್ವೆ ಎಂಬುದಾಗಿ ಮರು ನಾಮಕರಣ ಮಾಡಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ

ಕರ್ನಾಟಕದಲ್ಲಿ ಹಾವೇರಿ ಜೆಲ್ಲೆಯ ರೈಲು ನಿಲ್ಲಾಣದ ಹೆಸರನ್ನು ಬದಲಾಯಿಸಲು ಕೇಂದ್ರ ಗ್ಲಹ ವ್ಲವಹಾರಗಳ ಸಚಿವಾಲಯ ಅನುಮತಿ ನೀಡಿದೆ ಇನ್ನು ಮುಂದೆ ಹಾವೇರಿ ರೈಲು ನಿಲ್ದಾಣಕ್ಕೆ ಮಹದೇವಪ್ಪ ಮೈಲಾರ್ ರೈಲ್ವೆ ನಿಲ್ದಾಣ ಎಂಬುದಾಗಿ ನಾಮಕರಣ ಮಾಡಲಾಗುವುದು ಎಂದು ರಾಜ್ಯ ಸರ್ಕಾರ ಪ್ರಕಟಣೆ ಹೊರಡಿಸಿದೆ ಉತ್ತರ ಕಾತ್ನೀರ ವಿಭಾಗದ ಮಹಾನಿರ್ದೇಶಕಾರದ ಮೊಹಮ್ನದ್ ಸುಲೇಮಾನ್ ಚೌದರಿ ಅವರು ಜಮ್ನು ಕಾತ್ನೀರದ ಬಂಡಿತೋರ ಜಲ್ಲೆಗೆ ಭೇಟ ನೀಡಿ ಮುಂಬರಲಿರುವ ಜಿಲ್ಲಾ ಅಭಿವೃದ್ದಿ ಮತ್ತು ಪಂಚಾಯತ್ ಚುನಾವಣೆ ತಯಾರಿ ಕುರಿತು ಪರಿಶೀಲನೆ ನಡೆಸಿದರು ಸಿಆರ್ಪಿಎಫ್ ಮೊಲೀಸ್ ಮಹಾ ನಿರ್ದೇಶಕರಾದ ಅನೀಸ್ ಫೆರೋಯಿ ಈ ಸಂದರ್ಭದಲ್ಲಿ ಅವರಿಗೆ ಜತೆಯಾಗಿದ್ದರು ಹೊಲೀಸ್ ಅಧಿಕಾರಿಗಳು ಹಾಗೂ ಸಿಆರ್ ಪಿಎಫ್ ಸಿಬ್ಲಂದಿಯೊಂದಿಗೆ ಸಭೆ ನಡೆಸಿದ ಡಿಐಜಿ ಚೌದರಿ ಚುನಾವಣೆಗೆ ಸಂಬಂಧಿಸಿದಂತೆ ಭದ್ರತಾ ವ್ಯವಸ್ಥೆ ಕುರಿತು ಹೆಚ್ಚಿನ ಮಾಹಿತಿ ಪಡೆದುಕೊಂಡರು ಸ್ನಳದಲ್ಲಿ ಶಾಂತಿಯುತ ಪಾಗೂ ಸುಗಮ ಮತ ಚಲಾವಣೆ ನಡೆಸಲು ಕ್ಷೆಗೊಳ್ಳಲಾಗಿರುವ ಕಾರ್ಯಾಚರಣೆಗಳ ಕುರಿತು ಮಾಹಿತಿ ಪಡೆದರು